ಮತ್ತು ಇದರೊಂದಿಗೆ ಪ್ರತಿಪಕ್ಷಗಳು ಮಂಡಿಸಿದ್ದ ಅವಿಶ್ವಾಸ ನಿರ್ಣಯ ತಿರಸ್ಕೃತಗೊಂಡಿದೆ

ಎಐಎಡಿಎಂಕೆ ಪಕ್ಷದ ಹಲವು ಸದಸ್ಕರು ಸರ್ಕಾರವನ್ನು ಬೆಂಬಲಿಸಿ ನಿರ್ಣಯದ ವಿರುದ್ಧ ಮತ ಚಲಾಯಿಸಿದರು ಇದಕ್ಕೂ ಮುನ್ನ ದಿನವಿಡಿ ನಡೆದ ಸುದೀರ್ಘ ಚರ್ಚೆಗೆ ಉತ್ತರ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಕ್ಷಗಳು ಮಂಡಿಸಿರುವ ಈ ನಿರ್ಣಯ ಅಹಂಕಾರದ ಸೊಕ್ಕನಿಂದ ಕೂಡಿದೆ ಇದು ಸದನದಲ್ಲಿ ಸರ್ಕಾರದ ಬಹುಮತ ಸಾಬೀತುಪಡಿಸುವದಕ್ಕಲ್ಲ ಕಾಂಗ್ರೆಸ್ ಮತ್ತು ಅದರ ಮಿತ್ರಪಕ್ಷಗಳ ಬಲ ಪರೀಕ್ಷೆಯಾಗಿದೆ ಎಂದು ಹೇಳಿದರು ನಿರ್ಣಯವನ್ನು ತಿರಸ್ಕರಿಸುವಂತೆ ಎಲ್ಲ ಪಕ್ಷಗಳನ್ನು ಆಗ್ರಹಿಸಿದ ಪ್ರಧಾನಿ ಕಾಂಗ್ರೆಸ್ ಪಕ್ಷ ಮೋದಿ ಹಠಾವೋ ಮನೋಭಾವದಿಂದ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಅಧಿಕಾರ ಇರುವುದಿಲ್ಲವೋ ಅಂತಹ ಸಂದರ್ಭಗಳಲ್ಲೆಲ್ಲಾ ಅದು ಸರ್ಕಾರಗಳನ್ನು ಅಸ್ಥಿರಗೊಳಿಸಿ ಬಲವಂತವಾಗಿ ಚುನಾವಣೆ ಎದುರಿಸುವಂತೆ ಮಾಡುವ ಪ್ರಯತ್ನಗಳನ್ನು ನಡೆಸಲಿದೆ ಎಂದು ಟೀಕಿಸಿದರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ರಾಷ್ಟೀಯ ಭದ್ರತೆ ಕುರಿತಂತೆ ಸರಕಾರದ ಮಾಡಿದ ಆರೋಪಗಳನ್ನು ಪ್ರಸ್ತಾಪಿಸಿ ಸೂಕ್ಷ್ಮ ವಿಷಯಗಳ ಬಗ್ಗೆ ಮಕ್ಕಳಂತೆ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಎಂದರು ರಾಫೆಲ್ ಒಪ್ಪಂದ ಕುರಿತಂತೆ ಪ್ರಧಾನಿ ಭಾರತ ಮತ್ತು ಪ್ರಾನ್ಸ್ ಸರ್ಕಾರಗಳ ನಡುವಿನ ಒಪ್ಪಂದ ಅತ್ಯಂತ ಪಾರದರ್ಶಕವಾಗಿ ಮಾಡಿಕೊಳ್ಳಲಾಗಿದೆ ಎಂದು ಸದನಕ್ಕೆ ಭರವಸೆ ನೀಡಿದರು ಪಾಕ್ ಮೂಲಕದ ಉಗ್ರರ ಶಿಬಿರಗಳ ಮೇಲೆ ನಡೆಸಿದ ಲಕ್ಷ್ಮಕೇಂದ್ರಿತ ದಾಳಿ ಸರ್ಜಿಕಲ್ ಸ್ಟೈಕ್ ಅನ್ನು ಜುಮ್ಲಾ ಎಂದು ಕೇವಲವಾಗಿ ಮಾತನಾಡಬಾರದು ಹಾಗೆ ಮಾಡಿದರೆ ಅದು ನಮ್ಮ ಭದ್ರತಾ ಪಡೆಗಳನ್ನು ಅವಮಾನಿಸಿದಂತೆ ಎಂದು ಹೇಳಿದರು ಚೀನಾದೊಂದಿಗಿನ ಡೋಕ್ಲಾಂ ಬಿಕ್ಕಟ್ಟು ಕುರಿತು ಪ್ರಸ್ತಾಪಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶ ಒಗ್ಗಟ್ಟನಿಂದ ಇದ್ದಾಗ ರಾಹುಲ್ ಗಾಂಧಿ ಚೀನಾದ ಪ್ರತಿನಿಧಿಯನ್ನು ಭೇಟಿ ಮಾಡುತ್ತಾರೆ ಎಂದು ಟೀಕಿಸಿದರು ಕಾಂಗ್ರೆಸ್ ಪಕ್ಷಕ್ಕೆ ತನ್ನ ಮೇಲೆಯೇ ತನಗೆ ವಿಶ್ವಾಸವಿಲ್ಲ ಮತ್ತು ಅದಕ್ಕೆ ದೇಶದ ಆರ್ಬಿಐ ಚುನಾವಣಾ ಆಯೋಗ ನ್ಯಾಯಾಂಗ ಮತ್ತು ಅಂತಾರಾಷ್ಟೀಯ ಏಜೆನ್ಲಿಗಳ ಮೇಲೆ ನಂಬಿಕೆ ಇಲ್ಲ ಎಂದು ಪ್ರಧಾನಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಎನ್ಡಿಎ ಸರ್ಕಾರ ಜನರ ಕಲ್ಟಾಣಕ್ಕೆ ಅದರಲ್ಲೂ ವಿಶೇಷವಾಗಿ ಮಹಿಳೆಯರು ದುರ್ಬಲ ವರ್ಗದವರು ಯುವಜನರು ಮತ್ತು ರೈತರಿಗಾಗಿ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಎಂದು ಸಮರ್ಥಿಸಿಕೊಂಡ ಪ್ರಧಾನಿ ನರೇಂದ್ರ ಮೋದಿ ಆದರೆ ವಿಪಕ್ಷಗಳಿಗೆ ವಾಸ್ತವದ ಬಗ್ಗೆ ವಿಶ್ವಾಸವಿಲ್ಲ ಎಂದು ಹೇಳಿದರು ಯಾವುದೇ ಬಗೆಯ ಮತಬ್ಬಾಂಕ್ ಮತ್ತು ಓಲ್ಯೆಕೆ ರಾಜಕಾರಣ ಮಾಡದೆ ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಸಿದ್ದಾಂತದಡಿ ಇಡೀ ದೇಶದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಅಹರ್ನಿತಿ ದುಡಿಯುತ್ತಿದೆ ಎಂದು ಪ್ರಧಾನಿ ಹೇಳಿದರು ಸಮೂಹ ಅಥವಾ ಗುಂಪು ಗಲಭೆಗಳ ಕುರಿತು ಪ್ರಧಾನಿ ಅಂತಹ ಘಟನೆಗಳು ದೇಶದ ಘನತೆಯನ್ನು ಹಾಳು ಮಾಡುತ್ತವೆ ಹಾಗಾಗಿ ರಾಜ್ಯ ಸರ್ಕಾರಗಳು ಅವುಗಳನ್ನು ಪತ್ತಿಕ್ಕಲು ಉಗ್ರ ಕ್ರಮಗಳನ್ನು ಕೈಗೊಳ್ಳಬೇಕೆಂದರು

ಇದಕ್ಕೂ ಮುನ್ನ ಚರ್ಚೆ ಆರಂಭಿಸಿದ ತೆಲುಗು ದೇಶಂ ಪಕ್ಷದ ಸದಸ್ಥ ಜಯದೇವ ಗಲ್ಲಾ

ಚರ್ಚೆಯಲ್ಲಿ ಪಾಲ್ಗೊಂಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಎನ್ಡಿಎ ಸರ್ಕಾರ ಜನರಿಗೆ ಕೇವಲ ಸುಳ್ಳು ಭರವಸೆಗಳನ್ನು ನೀಡುತ್ತಿದೆ ಎಂದು ಟೀಕಿಸಿದರು ಅವಿಶ್ವಾಸ ಮತದ ವಿರುದ್ಧ ಗೆಲುವು ಸಾಧಿಸಿದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮಗೆ ಬೆಂಬಲ ನೀಡಿದ ಎಲ್ಲಾ ಪಕ್ಷಗಳಿಗೂ ಕೃತಜ್ಞತೆಗಳನ್ನು ಹೇಳಿದರು ಅವರು ತಮ್ನ ಟ್ವೀಟ್ನಲ್ಲಿ ಭಾರತವನ್ನು ಪರಿವರ್ತಿಸುವ ಮತ್ತು ಯುವಕರ ಕನಸುಗಳನ್ನು ನನಸು ಮಾಡುವ ಸರ್ಕಾರದ ಪ್ರಯತ್ನಗಳು ಮುಂದುವರೆಯಲಿವೆ ಎಂದು ತಿಳಿಸಿದ್ದಾರೆ ಆಡಳಿತಾರೂಢ ಎನ್ಡಿಎ ಸರ್ಕಾರಕ್ಕೆ ಲೋಕಸಭೆಯಲ್ಲಷ್ಷೇ ಅಲ್ಲ

ಶ್ರೀಲಂಕಾ ರಾಷ್ಷದಾದ್ಲಂತ ತುರ್ತು ಆ್ಲಂಬುಲೆನ್ಸ್ ಸೇವೆ ಒದಗಿಸುವ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನವದೆಹಲಿಯಲ್ಲಿಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಉದ್ವಾಟಿಸಲಿದ್ದಾರೆ ಭಾರತದ ಆರ್ಥಿಕ ಅನುದಾನದೊಂದಿಗೆ ಶ್ರೀಲಂಕಾದ ಎರಡು ಪ್ರಾಂತ್ಯಗಳಲ್ಲಿ ಆ್ಯಂಬುಲೆನ್ಸ್ ಸೇವೆ ಒದಗಿಸಲಾಗುತ್ತಿದ್ದು

ಜಾಫ್ನಾದ ಉತ್ತರ ಪ್ರಾಂತ್ಲದಲ್ಲಿ ಈ ಉದ್ವಾಟನಾ ಕಾರ್ಯಕ್ರಮ ನಡೆಯಲಿದ್ದು

ಈ ಸಭೆಯಲ್ಲಿ ಏಕರೂಪ ತೆರಿಗೆ ಪದ್ದತಿ ಜಾರಿಗೊಳಿಸುವ ಭಾಗವಾಗಿ ಕಡಿಮೆ ಆದಾಯ ತರುವಂತಹ ಕೆಲವು ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸುವ ಸಾಧ್ಯತೆಯಿದೆ ಎಂದು ಮೂಲಗಳು ತಿಳಿಸಿವೆ ಸ್ಥಾನಿಟರಿ ನ್ಯಾಪ್ಕಿನ್ ಕರಕುಶಲ ಮತ್ತು ಕೈಮಗ್ಗ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿತಗೊಳಿಸುವ ಬಗ್ಗೆ ಮಂಡಳಿ ಪರಿಶೀಲಿಸುವ ಸಾಧ್ಯತೆಯಿದೆ

ಈ ಕುರಿತು ವಿವರ ನೀಡಿದ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಕುಮಾರ್ ಅನಬಾ ರ್ಕಾಲಿಯಲ್ಲಿ ಪ್ರಧಾನಿಯವರು ರೈತರ ಕಲ್ಕಾಣ ಕುರಿತಂತೆ ಕೆಲವು ಯೋಜನೆಗಳನ್ನು ಪ್ರಕಟಿಸುವ ಸಾಧ್ಯತೆಯಿದೆ ಎಂದರು ಈ ರ್ಕಾಲಿಯಲ್ಲಿ ತೆರೈ ಮತ್ತು ರೋಹಿಲ್ಖಂಡ್ ಪ್ರಾಂತ್ಯದ ರೈತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸುವ ಸಾಧ್ಯತೆಯಿದೆ

ಕೇಂದ್ರ ಗೃಹ ಸಚಿವ ರಾಜನಾಥ್ಸಿಂಗ್ ಗುರುಗ್ರಮದಲ್ಲಿಂದು ವಿದ್ಯಾರ್ಥಿ ಪೊಲೀಸ್ ಕೆಡೆಟ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಶಾಲಾ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಹಾಗೂ ನೈತಿಕ ಸ್ಟೈರ್ಯವನ್ನು ತುಂಬುವ ಸಲುವಾಗಿ ಮತ್ತು ಮೊಲೀಸ್ ವಿದ್ಯಾರ್ಥಿಗಳ ನಡುವಿನ ಅಂತರ ನಿವಾರಿಸಲು ಈ ಕಾರ್ಯಕ್ರಮ ರೂಪಿಸಲಾಗಿದೆ

ಪವರ್ ಗ್ರಿಡ್ ಕಾರ್ಮೋರೇಷನ್ ಆಫ್ ಇಂಡಿಯಾ ಮತ್ತು ಉತ್ತರ ಪ್ರದೇಶದ ವಿದ್ಯುತ್ ನಿಗಮ ಯುಪಿಪಿಸಿಎಲ್ ಇಂಧನ ಉಳಿತಾಯ ಮತ್ತು ಕೃಷಿಗೆ ಬೇಡಿಕೆ ಆಧಾರಿತ ವಿದ್ಯುತ್ ನಿರ್ವಹಣೆ ಕಾರ್ಯಕ್ರಮ ಅನುಷ್ಟಾನ ಕುರಿತಂತೆ ಒಪ್ಪಂದಕ್ಕೆ ಸಹಿ ಹಾಕಿವೆ

ಅವುಗಳನ್ನು ನಾಲ್ಕು ಗುಂಪುಗಳನ್ನಾಗಿ ವಿಭಜಿಸಲಾಗಿದೆ ಭಾರತ ಬಿ ಗುಂಪಿನಲ್ಲಿದ್ದು ಅದರ ಜೊತೆ ಇಂಗ್ಲೇಂಡ್ ಐರ್ಲೆಂಡ್ ಮತ್ತು ಅಮೆರಿಕಾ ತಂಡಗಳವೆ ಹಾಲಿ ಚಾಂಪಿಯನ್ ನೆದರ್ಲ್ವಾಂಡ್ ಎ ಗುಂಪಿನಲ್ಲಿದ್ದು ಅದರ ಜೊತೆಗೆ ದಕ್ಷಿಣ ಕೊರಿಯಾ ಇಟಲಿ ಮತ್ತು ಚೀನಾ ತಂಡಗಳವೆ ಸಿ ಗುಂಪಿನಲ್ಲಿ ಅರ್ಜೆಂಟನಾ ಜರ್ಮನಿ ಸ್ವೇನ್ ಮತ್ತು ದಕ್ಷಿಣ ಆಫಿಕಾ ಡಿ ಗುಂಪಿನಲ್ಲಿ ಆಸ್ವೇಲಿಯಾ ನ್ಯೂಜಿಲ್ಡಾಂಡ್ ಜರ್ಮನಿ ಮತ್ತು ಬೆಲ್ಜಿಯಂ ತಂಡಗಳವೆ

ತ್ರಿಶಾ ದೇವ್ ಜ್ಯೋತಿ ವೆನ್ನಂ ಮತ್ತು ಮುಸ್ಕಾನ್ ಕಿರಾರ್ ಅವರನ್ನೊಳಗೊಂಡ ತಂಡ ಗುರುವಾರ ಫೈನಲ್ ತಲುಪಿ ಭಾರತಕ್ಕೆ ಕನಿಷ್ಠ ಬೆಳ್ಳಿ ಪದಕದ ಭರವಸೆ ಮೂಡಿಸಿದೆ

ಐದನೇ ಸ್ಥಾನದಲ್ಲಿರುವ ಭಾರತ ತಂಡ ಆರಂಭಿಕ ಪಂದ್ಯದಲ್ಲಿ ಗ್ರೇಟ್ ಬ್ರಿಟನ್ ಎದುರು ಗೆಲುವು ಸಾಧಿಸಿತ್ತು